ಹಣತೆ ಹಚ್ಚಲು ಜನರು ರಸ್ನೆಗೆ ಬರಬಾರದು ಎಂದು ಸೂಚನೆ

ಕೊರೊನಾ ಸೋಂಕು ತಡೆಗಟ್ಟಲು ವ್ಯಾಪಕ ಕ್ರಮ ರಾಜ್ದದ ಹಲವೆಡೆ ವೈರಾಣು ನಿರೋಧಕ ಸುರಂಗಮಾರ್ಗ

ರಾಜ್ಯದ ಜನತೆ ಲಾಕ್ಡೌನ್ ಆದೇಶವನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಮುಖ್ಯಮಂತ್ರಿ ಬಿ

ಕೊರೊನಾ ವೈರಾಣು ಗಾಳಿ ಮೂಲಕ ಹರಡುವುದಿಲ್ಲ ಸೋಂಕಿತರ ಉಗುಳು ಹನಿಯಿಂದ ಹರಡುತ್ತದೆ ತಂಬಾಕು ಜಗಿದು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದರಿಂದ ಸೋಂಕು ಹರಡಬಹುದು ಐಸಿಎಂಆರ್ ಮಾಹಿತಿ

ಅಲ್ಲದೆ ಬೀದಿ ದೀಪಗಳು ಆಸ್ಪತ್ರೆ ಪೊಲೀಸ್ ಕಾಣೆ ಅಗತ್ತ ಸೇವೆ ಒದಗಿಸುವ ಸ್ಥಳಗಳಲ್ಲಿ ವಿದ್ದುತ್ ದೀಪಗಳನ್ನು ಆರಿಸಬಾರದು ಎಂದು ಸ್ವಷ್ಟ ಸೂಚನೆ ನೀಡಲಾಗಿದೆ ಹಣತೆ ಅಥವಾ ಮೊಂಬತ್ತಿ ಹಚ್ಚುವವರು ಮದ್ದಸಾರಯುಕ್ತ ಹ್ಯಾಂಡ್ ಸ್ಥಾನಿಟೈಸರ್ ಹಚ್ಚಿರಬಾರದು ಎಂದೂ ಸಹ ಸೂಚಿಸಲಾಗಿದೆ

ಈ ಪೈಕಿ ಇಬ್ಬರು ದುಬೈನಿಂದ ಬಂದವರು ಉಳಿದ ಐವರು ದೆಹಲಿ ಧಾರ್ಮಿಕ ಸಭೆಗೆ ಹಾಜರಾಗಿದ್ದವರು ಎಂದು ತಿಳಿಸಲಾಗಿದೆ

ಸುರೇಶ್ಕುಮಾರ್ ಹೇಳಿದ್ದಾರೆ

ಅಗತ್ಯ ಸೇವೆ ವಾಹನಗಳನ್ನು ಕಡ್ಡಾಯವಾಗಿ ಸ್ಥಾನಿಟ್ಟೆಸ್ ಮಾಡಬೇಕು ಹಾಗೂ ತಮಿಳುನಾಡಿನಿಂದ ಆಗಮಿಸುವ ಚಾಲಕರು ತಮ್ನ ಆರೋಗ್ಯ ತಪಾಸಣೆಯ ಧೃಢೀಕರಣ ಪ್ರಮಾಣಪತ್ರವನ್ನು ತರುವಂತೆ ಸೂಚಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಆದೇಶಿಸಲಾಗಿದೆ ಸದ್ದ ಲಾಕ್ಡೌನ್ನಿಂದ ಸುಧೀರ್ಘ ರಚೆಯಲ್ಲಿರುವ ವಿದ್ವಾರ್ಥಿಗಳಿಗೆ ತಕ್ಷಣ ಪರೀಕ್ಷೆ ನಡೆಸುವುದಿಲ್ಲ

ಪ್ರಧಾನಮಂತ್ರಿ ಅವರ ಮನವಿಯಂತೆ ಇಂದು ರಾತ್ರಿ ಜಿಲ್ಲೆಯ ಜನತೆ ತಮ್ನ ಮನೆಗಳಲ್ಲಿ ದೀಪ ಬೆಳಗಿಸಿ ಕೊರೊನಾ ವಿರುದ್ದದ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಸಚಿವ ಸಿ ಟಿ

ಹಾಸನ ಜಿಲ್ಲೆಯಲ್ಲಿ ರೈಲ್ವೆ ಮೂಲಕ ಆಗಮಿಸುವ ಆಹಾರ ಸಾಮಾಗ್ರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕೆಂದು ಜಿಲ್ಲಾಧಿಕಾರಿ ಆರ್

ರೈಲಿನಿಂದ ಬರುವ ಪದಾರ್ಥಗಳನ್ನು ತಕ್ಷಣವೇ ಇಳಿಸಿಕೊಂಡು ರೈಲುಗಳ ಸಂಚಾರಕ್ಷೆ ಮುಕ್ತ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು

ತಮಿಳುನಾಡಿನ ತಿರುಪ್ಪೂರಿನಲ್ಲಿ ರೂಪಿಸಲಾದ ವಿನೂತನ ವ್ಯವಸ್ಥೆಯನ್ನು ಪಾಲಿಕೆಯ ಸಹಕಾರದೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ ಎಂದು ಯಂಗ್ ಇಂಡಿಯಾ ಸಂಸ್ಥೆ ಅಧ್ಯಕ್ಷ ಡಾ ಶ್ರೀನಿವಾಸ್ ಜೋಷಿ ವಿವರಿಸಿದ್ದಾರೆ

ಸೋಂಕು ತಡೆಯುವ ಉದ್ದೇತದಿಂದ ಈ ವಿನೂತನ ಪ್ರಯೋಗ ಮಾಡಿದ್ದು ಇದಕ್ಕೆ ಜನತೆಯ ಸಹಕಾರ ಬಹಳ ಮುಖ್ಯ ಎಂದರು

ತರಕಾರಿ ಕೊಳ್ಳುವ ಮೊದಲು ಜನರು ತಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ತಾತಾಲಿಕವಾಗಿ ಕಲ್ಪಿಸಲಾಗಿದೆ ಈ ವಿನೂತನ ಸುರಂಗ ಮಾರ್ಗಗಳನ್ನು ತರಕಾರಿ ಮಾರುಕಟ್ಟೆ ಮತ್ತು ದಸರಾ ವಸ್ತು ಪ್ರದರ್ಶನ ಮೈದಾನ ಮುಂತಾದ ಕಡೆಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ

ಇಂತಹ ಸುರಂಗ ಮಾರ್ಗವನ್ನು ಮುಂದಿನ ದಿನಗಳಲ್ಲಿ ಕೆ ಆರ್

ಚಿತ್ರದುರ್ಗ ಜಿಲ್ಲೆಯಲ್ಲೂ ಸೋಂಕು ತಡೆಗಾಗಿ ಪ್ರತ್ನೇಕ ಸುರಂಗಮಾರ್ಗವನ್ನು ರೂಪಿಸಲಾಗಿದೆ ಎಂದು ಶಾಸಕ ತಿಪ್ಪಾರೆಡ್ಡಿ ಹೇಳಿದ್ದಾರೆ ಜನರು ಇದರ ಮೂಲಕ ಬರುವುದರಿಂದ ಸೋಂಕು ನಿವಾರಿಸಲು ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು

ಎಸ್

ರಾಜ್ಯದ ಜನತೆ ಲಾಕ್ಡೌನ್ ಆದೇಶದ ಹಿಂದೆ ಇರುವ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಬೇಕು ಮುಂದೆ ಎದುರಾಗಬಹುದಾದ ಅಪಾಯ ತಪ್ಪಿಸಲು ಜನರು ಕಡ್ಡಾಯವಾಗಿ ಮನೆಯಲ್ಲಿ ಇದ್ದು ಸೋಂಕು ತಡೆಗೆ ಆರೋಗ್ಯ ಸಚಿವಾಲಯ ನೀಡಿರುವ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಯುವ ಜನರು ಲಾಕ್ಡೌನ್ ಆದೇಶವನ್ನು ನಿರ್ಲಕ್ಷಿಸಿ ರಸ್ತೆಗಳಲ್ಲಿ ಅಡ್ಡಾಡುತ್ತಿರುವುದು ಗಮನಕ್ಕೆ ಬಂದಿದೆ ಇದು ತಕ್ಷಣ ನಿಲ್ಲಬೇಕು

ಗಾಳಿಯ ಮೂಲಕ ಕೊರೊನಾ ಸೋಂಕು ಹರಡುವುದು ವೈಜ್ಞಾನಿಕವಾಗಿ ದೃಢಪಟ್ಟಲ್ಲ ಸೋಂಕಿತರ ಅತಿ ಸೂಕ್ಷ್ಮ ಉಗುಳು ಹನಿಗಳಿಂದ ಸೋಂಕು ಹರಡುವುದು ಖಚಿತಪಟ್ಟಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದು ಸಹ ಕೊರೊನಾ ಸೋಂಕು ವ್ಲಾಪಿಸಲು ಕಾರಣವಾಗಬಹುದೆಂದು ಸುದ್ದಿಗೋಷ್ಟಿಯಲ್ಲಿ ತಿಳಿಸಲಾಯಿತು